ಉಜ್ವಲ ಭೂಪ್ರದೇಶ ಹಾಗೂ ಬೇಡಿಕೆ ಈ ಐದು ಆಧಾರ ಸ್ತಂಭಗಳ ಮೇಲೆ ಸಂಪೂರ್ಣ್ ಸ್ವಾವಲಂಬನೆ ಸಾಧಿಸುವ ಮೂಲಕ ಕೊರೋನಾ ಲಾಕ್ಡೌನ್ನಿಂದ ತೀವ್ರ ಸಂಕಪ್ಪಕ್ಕೊಳಗಾಗಿರುವ ಭಾರತ ಮಟದೇಳಬೇಕಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಪ್ಪತ್ತು ಲಕ್ಷ ಕೋಟ ರೂಪಾಯಿ ಮೊತ್ತದ ಬೃಹತ್ ಆರ್ಥಿಕ ಪ್ಠಾಕೇಜಿನಿಂದ ಯಾರಿಗೆಲ್ಲ ಪ್ರಯೋಜನವಾಗಲಿದೆಎಂದು ವಿವರಿಸಿದರು ಮತ್ತು ದೇಶದ ಎಲ್ಲಾ ವರ್ಗಗಳಗೂ ಅನ್ವಯವಾಗಲಿರುವ ಈ ಪ್ಯಾಕೇಜ್ ಭಾರತವನ್ನು ಸ್ವಾವಲಂಬಿಯಾಗಿಸುವ ದೂರದೃಷ್ಠಿಯನ್ನು ಹೊಂದಿದೆ ಎಂದು ಸಮರ್ಥಿಸಿಕೊಂಡರು

ವಿಶೇಷ ಪ್ಯಾಕೇಜ್ನ ಲಾಭವನ್ನು ಎಲ್ಲಾ ಎಂಎಸ್ಎಂಇಗಳಿಗೆ ದೊರಕಿಸಲು ಎಂಎಸ್ಎಂಇ ವ್ಯಾಖ್ಯಾನವನ್ನು ಪುನರ್ ರೂಪಿಸಲಾಗುವುದು ಬಂಡವಾಳ ಹೂಡಿಕೆ ಮಿತಿಯನ್ನು ಸಹ ಪರಾಮರ್ತಿಸಲಾಗುವುದು ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಬಿಲ್ಲರ್ ಮತ್ತು ಡೆವಲಪರ್ಗಳಿಗೆ ಅನುಕೂಲವಾಗುವಂತೆ ಕಾಮಗಾರಿ ನೋಂದಣಿ ಪ್ರಮಾಣಪತ್ರಗಳನ್ನು ಹೊಸದಾಗಿ ನೀಡಲಾಗುವುದು ಎಂದು ಅವರು ತಿಳಿಸಿದರು ನಿರ್ಮಲಾ ಸೀತಾರಾಮನ್ ಅವರ ಸುದ್ದಿಗೋಷ್ಠಿಯ ಬಗ್ಗೆ ಎಫ್ಕೆಸಿಸಿಐ ಅಧ್ಯಕ್ಷ ಸಿ ಆರ್

ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಜಿಲ್ಲೆಗಳ ವಿದ್ಯಮಾನಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ನೀಡಿದ್ದಾರೆ

ಈ ಪೈಕಿ ಒಬ್ಬರು ಮೃತಪಟ್ಟಿದ್ದಾರೆ ನಾಲ್ವರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಮೂವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ

ಮಹಾರಾಷ್ಟದಿಂದಉಡುಪಿ ಜಿಲ್ಲೆಗೆಬರುವ ಸಾರ್ವಜನಿಕರಿಗೆ ರಾಜ್ಯಕ್ಷೆ ಪ್ರವೇಶಿಸಿಲು ಅಗತ್ಯ ನೆರವು ನೀಡುವ ಉದ್ದೇಶದಿಂದ ಜೆಲ್ಲಾಧಿಕಾರಿ ಅವರ ಸೂಚನೆಯಂತೆ ಉಡುಪಿಯಿಂದ ತೆರಳರುವ ಅಧಿಕಾರಿ ತಂಡ ಬೆಳಗಾವಿಯ ಗಡಿಭಾಗವಾದ ನಿಪ್ಟಾಣಿಯಲ್ಲಿ ತಗ್ಗಿರುವ ಸಹಾಯ ಕೇಂದ್ರದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ತಂಡದಲ್ಲಿ ಯುವ ಸಬಲೀಕರಣ ಪಾಗೂ ಕ್ರೀಡಾಇಲಾಖೆಯ ಸಪಾಯಕ ನಿರ್ದೇಶಕ ರೋಹನ್ ಕುಮಾರ್ ಶೆಟ್ಟಿ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ಕುಮಾರ್ ಮತ್ತು ಸಹಾಯಕರಾಗಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಕಾಶಿನಾಥ್ ಕಾರ್ಯನಿರ್ವಹಿಸುತ್ತಿದ್ದಾರೆ

ಈ ಕುರಿತು ನೈರುತ್ತ ರೈಲ್ವೇ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಇ ವಿಜಯಾ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ಪಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸದೃಢಗೊಳಿಸುವ ಬಿಬಿಎಂಪಿ ಹೆಲ್ತ್ ಕೇರ್ ಅಡಿಯಲ್ಲಿ ನಗರದ ಆರೋಗ್ಯ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ

ಅಶ್ವಥ್ ನಾರಾಯಣ ಹೇಳಿದ್ದಾರೆ

ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಕ್ಲಿಜನ್ ದಿಷಧಿ

ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಲಾಕ್ಡೌನ್ನಿಂದಾಗಿ ಸ್ವಗಿತಗೊಂಡಿದ್ದ ಬಸ್ ಸಂಚಾರ ಇಂದಿನಿಂದ ಮತ್ತೆ ಆರಂಭವಾಗಿದೆ ಸಾರ್ವಜನಿಕರ ಬೇಡಿಕೆ ಮೇರೆಗೆ ಜಿಲ್ಲೆಯಲ್ಲಿ ಬಸ್ ಸಂಚಾರ ಆರಂಭಿಸಲಾಗಿದೆ

ಕುಂದಾಪುರದಿಂದ ಉಡುಪಿ ಮಾರ್ಗವಾಗಿ ಮಣಿಪಾಲ್ಗೆ ಹೋಗಲು ಉಡುಪಿ ಕಾರ್ಕಳ ಉಡುಪಿ ರಜತಾದ್ರಿ ಉಡುಪಿ ಕುಂದಾಪುರ ನಡುವಣ ಬಸ್ ಸಂಚಾರ ಕಲ್ಪಿಸಲಾಗಿದೆ ಪ್ರತಿ ಬಸ್ನ ಬಾಗಿಲಿನಲ್ಲಿ ಸ್ಥಾನಿಟೈಸರ್ ಇಡಲಾಗಿದ್ದು ಪ್ರಯಾಣಿಕರು ಕೈತೊಳೆದುಕೊಂಡೇ ಒಳಬರಬೇಕು ಮುಂದಿನ ಬಾಗಿಲಿನಿಂದ ಹತ್ತುವ ಹಾಗೂಹಿಂದಿನ ಬಾಗಿಲಿನಿಂದ ಇಳಿಯುವ ವ್ಯವಸ್ಥೆ ಮಾಡಲಾಗಿದೆ ಅಷ್ಷೇ ಅಲ್ಲದೇ ಪ್ರತಿ ಬಸ್ ನಿಲ್ದಾಣದಲ್ಲಿ ಥರ್ಮಲ್ ಸ್ತೀನಿಂಗ್ ಮಾಡಿ ಪ್ರಯಾಣಿಕರನ್ನು ಬಸ್ಗೆ ಪತ್ತಿಸಲಾಗುತ್ತಿದೆ ಎಂದು ಕುಂದಾಪುರ ಕೆಎಸ್ಆರ್ಟಿಸಿ ಫಟಕದ ವ್ಯವಸ್ಥಾಪಕ ರಾಜೇಶ್ ಮೊಗೇರ್ ತಿಳಿಬರುವುದಾಗಿ ನಮ್ಮ ಜಲ್ಲಾ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ

ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬುವ ಚಾಕಲೇಟ್ ನೀಡುವ ಯೋಜನೆಗೆ ಇಲಾಖೆಯ ಸಚಿವೆ ಶುಕಲಾ ಜೊಲ್ಲೆ

ಯಡಿಯೊರಪ್ಪ ಅವರಿಗೆ ಸಂಸದ ರಮೇಶ್ ಜಿಗಜಿಣಗಿ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ